ಯಡಿಯೂರಪ್ಪ

ನಿತ್ನೋತ್ತವ ಕವಿ ನಾಡೋಜ ಪ್ರೊ

ಎಸ್ ನಿಸಾರ್ ಅಹಮದ್ ನಿಧನ ಕಾರ್ಮಿಕರು ಬಡವರು ತಮ್ಮ ಸ್ವಸ್ಥಾನಗಳಿಗೆ ತೆರಳಲು ಕೆಎಸ್ಆರ್ಟಿಸಿಯಿಂದ ಬಸ್ ಸಂಚಾರ ವ್ಯವಸ್ಥೆ ಮಾಡಲಾಗಿದ್ದು ಇಂದಿನಿಂದ ಮೂರು ದಿನಗಳ ಕಾಲ ಉಚಿತ ಬಸ್ ಸಂಚಾರ ಸೇವೆ ಒದಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್

ಬೆಂಗಳೂರು ಹಾಗೂ ಇತರ ಜೆಲ್ಲಾ ಕೇಂದ್ರಗಳಿಂದ ತಮ್ನ ಊರುಗಳಿಗೆ ತೆರಳುವವರು ಮಂಗಳವಾರದವರೆಗೆ ಉಚಿತವಾಗಿ ಸಂಚರಿಸಬಹುದು ಸಾರಿಗೆ ವೆಚ್ಚವನ್ನು ಸರ್ಕಾರವೆ ಭರಿಸಲಿದೆ ಎಂದಿದ್ದಾರೆ ಯಾವುದೇ ಬಸ್ ನಿಲ್ದಾಣಗಳಲ್ಲಿ ನೂಕು ನುಗ್ಗಲು ಉಂಟಾಗಬಾರದು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರಯಾಣ ಮಾಡಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಈ ಮಧ್ಯೆ ಪ್ರಯಾಣಿಕರಿಗಾಗಿ ಕೆಎಸ್ಆರ್ಟಿಸಿಯಿಂದ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ಬಿಎಂಟಿಸಿ ನಿಲ್ಲಾಣದಿಂದ ಬಸ್ಗಳ ಸಂಚಾರಕ್ಕೆ ಸಾರಿಗೆ ಸಂಸ್ಥೆ ವ್ಯವಸ್ಥೆ ಕಲ್ಪಿಸಿದೆ ಕೆಂಪು ವಲಯ ಹೊರತುಪಡಿಸಿ ಇತರ ಪ್ರದೇಶಗಳಿಗೆ ಪ್ರಯಾಣಿಸಲು ಅವಕಾಶವಿದೆ ವಲಸೆ ಕಾರ್ಮಿಕರು ಹಾಗೂ ಬಡವರ ಸಾರಿಗೆ ವೆಚ್ಚವನ್ನು ಭರಿಸುವ ಉದ್ದೇತದಿಂದ ಪ್ರದೇಶ ಕಾಂಗ್ರೆಸ್ನಿಂದ ಕೆಎಸ್ಆರ್ಟಿಸಿಗೆ ಒಂದು ಕೋಟ ರೂಪಾಯಿ ದೇಣಿಗೆ ನೀಡಲಾಗಿದೆ ಈ ಕುರಿತು ಕೆಎಸ್ಆರ್ಟಿಬಿ ವ್ಯವಸ್ಥಾಪಕ ನಿರ್ದೇತಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಪತ್ರ ಬರೆದು ಕಾಂಗ್ರೆಸ್ ಕೊರೊನಾ ಪರಿಹಾರ ನಿಧಿಯಿಂದ ಒಂದು ಕೋಟ ರೂಪಾಯಿ ಚೆಕ್ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ ವಿಧಾನಸಭೆ ಶ್ರತಿಪಕ್ಷದ ನಾಯಕ ಸಿದ್ದರಾಮಯ್ಹ ಅವರೂ ಸಹ ಕೆಂಪೇಗೌಡ ಬಸ್ ನಿಲ್ದಾಣಕ್ಷೆ ತೆರಳಿ ವಲಸೆ ಕಾರ್ಮಿಕರ ಅಹವಾಲು ಆಲಿಸಿದರು ಬಳಿಕ ಮಾತನಾಡಿದ ಅವರು ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ

ಈ ಮಧ್ಯೆ ಕ್ವಾರಂಟೈನ್ನಲ್ಲಿರುವ ಸೋಂಕು ದೃಢಪಡದ ಅಂತಾರಾಷ್ಟೀಯ ಪ್ರಯಾಣಿಕರು ಸುಸಜ್ಜತ ತಾರಾ ಹೊಟೇಲ್ಗಳಲ್ಲಿ ವಾಸ್ತವ್ದ ಹೂಡಲು ಬಯಸಿದರೆ ಅದರ ಸಂಪೂರ್ಣ ವೆಚ್ಚವನ್ನು ಅವರೇ ಭರಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಹೇಳಿದೆ

ಸಿ ಎಂದು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು ಎ ವಿಭಾಗದಲ್ಲಿ ಸೋಂಕಿತರನ್ನು ಸೇರಿಸಲಾಗಿದೆ ಸೋಂಕು ದ್ವಢಪಟ್ಟವರಿಗೆ ಆಸ್ತ್ರೆಗಳ ಐಸೋಲೇಷನ್ ಕೇಂದ್ರಗಳಲ್ಲಿ ಚಿಕಿತ್ಸ ನೀಡಲಾಗುತ್ತದೆ ಬಿ ವರ್ಗದಲ್ಲಿರುವ ಸೋಂಕಿನ ಲಕ್ಷಣ ಇರುವವರನ್ನು ಹಾಸ್ಟೆಲ್ ಅತಿಥಿ ಗೃಹಗಳಲ್ಲಿ ಇಡಲಾಗುತ್ತಿದೆ ಇವರ ಮೇಲೆ ಆರೋಗ್ಯ ಸಿಬ್ದಂದಿ ನಿಗಾ ಇಡಲಿದ್ದಾರೆ

ವರ್ಗದವರನ್ನು ಕ್ವಾರಂಟೈನ್ನಲ್ಲಿರುವವರು ಎಂದು ಪರಿಗಣಿಸಿ ಸರ್ಕಾರ ವ್ಯವಸ್ಥೆ ಮಾಡಿರುವ ಪ್ರದೇಶಗಳಲ್ಲಿ ಇಡಲಾಗುತ್ತಿದೆ ಎಂದು ಇಲಾಖೆ ಸ್ಪಪ್ಪಪಡಿಸಿದೆ

ಚಾಮರಾಜನಗರದಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಬಿಪಿಎಲ್ ಕುಟುಂಬಗಳ ಷೈಕಿ ಮೂವತ್ತೈದು ಸಾವಿರ ಕುಟುಂಬಗಳಿಗೆ ಏಪ್ರಿಲ್ ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ವಿತರಿಸಲಾಗಿದೆ ಹಾಗೆಯೇ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಹದಿನಾಲ್ಕವರೆ ಲಕ್ಷ ಕುಟುಂಬಗಳಿಗೂ ಆಹಾರಧಾನ್ಯ ಪೂರೈಸಲಾಗುತ್ತಿದೆ ಎಂದರು

ಜಿಲ್ಲೆಯೊಳಗೆ ಬಸ್ ಸಂಚಾರ ಸಲೂನ್ ಸ್ವಾಗಳನ್ನು ಆರಂಭಿಸಲು ಇನ್ನೂ ಒಂದು ವಾರ ಅವಕಾಶವಿಲ್ಲ ರಿಕ್ವಾಗಳಲ್ಲಿ ಒಬ್ಬರನ್ನು ಮಾತ್ರ ಕರೆದೊಯ್ಬಬಹುದು ಎಂದರು ಹಾವೇರಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಉಲ್ಲಂಘಿಸಿ ಸಂಚರಿಸುತ್ತಿದ್ದ ವಾಹನಗಳನ್ನು ಜಪ್ತಿ ಮಾಡಿದ್ದ ಪೊಲೀಸರು ಇದೀಗ ದಂಡ ಕಟ್ಟಿಸಿಕೊಂಡು ವಾಹನ ಮಾಲೀಕರಿಗೆ ಹಿಂತಿರುಗಿಸುತ್ತಿದ್ದಾರೆ ಜಿಲ್ಲಾ ಹೆಚ್ಚುವರಿ ಪೋಲಿಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ವಾಹನಗಳ ದಾಖಲೆ ಪತ್ರಗಳನ್ನು ಹಾಜರುಪಡಿಸಿ ವಾಹನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ದಾವಣಗೆರೆ ಜಿಲ್ಲೆಯಲ್ಲಿ ಶೀತ ಹಾಗೂ ಜ್ವರಕ್ಕೆ ದಿಷಧಿ ಅಂಗಡಿಗಳಲ್ಲಿ ಮಾತ್ರೆ ಖರೀದಿಸುವವರ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮಹಾಂತೇತ ಬೀಳಗಿ ತಿಳಿಸಿದ್ದಾರೆ ಸಾಮಾನ್ಣ ಜ್ವರ ಶೀತಕ್ಷೆ ಮಾತ್ರೆ ಖರೀದಿಸುವವರ ಸಂಖ್ಣೆ ಹೆಚ್ಚುತ್ತಿದ್ದು ಈ ಹಿನ್ನೆಲೆಯಲ್ಲಿ ಇಂತಹ ಮಾಹಿತಿಯನ್ನು ಆರೋಗ್ಯ ಇಲಾಖೆಯೊಂದಿಗೆ ಹಂಚಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಎಂದರು ಈ ಮಧ್ಯೆ ದಾವಣಗೆರೆ ಜಿಲ್ಲೆಯಲ್ಲಿ ಲಾಕ್ಡೌನ್ನಿಂದ ತರಕಾರಿ ಬೆಳೆದ ರೈತರಿಂದ ನೇರವಾಗಿ ಖರೀದಿ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಮಾರಾಟ ಮಾಡುವ ಕಾರ್ಯಕ್ಕೆ ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರರ ಸಂಘ ಚಾಲನೆ ನೀಡಿದೆ ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ಹಗಲಿರುಳು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ದಾದಿಯರು ಆರೋಗ್ಯ ಕಾರ್ಯಕರ್ತರು ಪೊಲೀಸರು ಮತ್ತು ಮಾಧ್ವಮ ಪ್ರತಿನಿಧಿಗಳಿಗೆ ದೇಶದ ಸಶಸ್ತ ಪಡೆಗಳು ಇಂದು ಗೌರವ ನಮನ ಸಲ್ಲಿಸುತ್ತಿವೆ ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆಯ ಯೋಧರು ದೇಶದ ಉದ್ದಗಲಕ್ಕೂ ಕೊರೋನಾ ಯೋಧರಿಗೆ ಕೃತಜ್ಞತೆ ಮತ್ತು ಧನ್ದವಾದ ಸಲ್ಲಿಸುತ್ತಿದ್ದಾರೆ ಸೇನೆ ಮತ್ತು ನೌಕಾಪಡೆಗಳು ಮಿಲಿಟರಿ ವಾದ್ಯ ನುಡಿಸುವ ಹಾಗೂ ಮತ್ತಿತರ ಕಾರ್ಯಕ್ರಮಗಳ ಮೂಲಕ ಕೊರೊನಾ ವಾರಿಯರ್ಗೆ ಗೌರವ ಸಮರ್ಪಿಸುತ್ತಿದೆ ನೌಕಾಪಡೆಯ ಹಡಗುಗಳನ್ನು ವಿದ್ದುತ್ ದೀಪಗಳಿಂದ ಅಲಂಕರಿಸಲಾಗಿದೆ

ಬೆಂಗಳೂರಿನಲ್ಲಿ ಕೊರೊನಾ ಆಸ್ಪತ್ರೆಗಳಾಗಿ ಪರಿವರ್ತನೆಯಾಗಿರುವ ವಿಕ್ಷೋರಿಯಾ ಆಸ್ಪತ್ರೆ ಮತ್ತು ಕಮಾಂಡ್ ಆಸ್ಪತ್ರೆ ಎದುರು ಸಶಸ್ನ ಪಡೆಗಳ ಯೋಧರು ಬ್ನಾಂಡ್ ಪಥಸಂಚಲನ ನಡೆಸಿ ಕೊರೋನಾ ಯೋಧರಿಗೆ ಗೌರವ ಅರ್ಪಿಸಿದರು ಭಾರತೀಯ ವಾಯುಪಡೆಯ ಹೆಲಿಕಾಪ್ಲರ್ ಹಾರಾಟ ನಡೆಸಿ ಕೊರೋನಾ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದವು

ಅದೇ ಸಮಯಕ್ಷೆ ವಿಧಾನಸೌಧದ ಮುಂಭಾಗ ಮದ್ರಾಸ್ ಇಂಜಿನಿಯರಿಂಗ್ ಗುಂಪಿನ ಸಿಬ್ದಂದಿ ಬ್ಯಾಂಡ್ ಪ್ರದರ್ಶನ ನೀಡಿ ಕೊರೊನಾ ಯೋಧರಿಗೆ ಗೌರವ ಸಲ್ಲಿಸಲಿದ್ದಾರೆ ರಾಜ್ಲದಲ್ಲಿ ಕೊರೊನಾ ವೈರಸ್ ಸೋಂಕಿತರಿಗೆ ಚಿಕಿತ್ವೆ ನೀಡುವ ನಿಟ್ಟನಲ್ಲಿ ದೆಂಗಳೂರಿನ ವಿಕ್ಲೋರಿಯಾ ಆಸ್ಪತ್ರೆ ಇಡೀ ದೇಶಕ್ಕೆ ಮಾದರಿಯಾಗಿ ಹೊರಹೊಮ್ಬಿದೆ ಈ ಆಸ್ಪತ್ರೆಯಲ್ಲಿ ಕೊರೊನಾ ಚಿಕಿತ್ಸೆಗೆಂದೇ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ

ಬೆಂಗಳೂರು ವೈದ್ಯಕೀಯ ಕಾಲೇಜನೊಂದಿಗೆ ಸಂಯೋಜನೆಗೊಂಡಿರುವ ಈ ಆಸ್ಷತ್ರೆ ದಕ್ಷಿಣ ಭಾರತದ ಅತಿದೊಡ್ಡ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು

ಚಿಕಿತ್ಸಾ ವಿಧಾನಗಳ ಕುರಿತು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಡೀಮ್ ಆಗಿರುವ ಡಾ ಜಯಂತಿ ಈ ಕುರಿತು ಮಾಹಿತಿ ನೀಡಿದ್ದಾರೆ

ಎಸ್ ನಿಸಾರ್ ಅಹಮದ್ ಬೆಂಗಳೂರಿನಲ್ಲಿಂದು ನಿಧನರಾದರು

ಕಳೆದ ಕೆಲದಿನಗಳಿಂದ ಅನಾರೋಗ್ದದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಅವರ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ ಕುರಿಗಳು ಸಾರ್ ಕುರಿಗಳು ಜೋಗದ ಸಿರಿ ಬೆಳಕಿನಲ್ಲಿ ಸೇರಿದಂತೆ ಹಲವು ಕವಿತೆಗಳ ಮೂಲಕ ನಾಡಿನೆಲ್ಲೆಡೆ ಮನೆಮಾತಾಗಿದ್ದ ಅವರು ಕನ್ನಡದ ನಿತ್ಲೋತ್ತವ ಕವಿಯೆಂದೇ ಜನಜನಿತರಾಗಿದ್ದರು

ಭೂವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಅವರು ಪ್ರಾಧ್ವಾಪಕರಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿದರು ಪದ್ದತ್ರೀ ರಾಜ್ಯೋತ್ಸವ ಸೇರಿದಂತೆ ಹಲವಾರು ಪ್ರಶಸ್ತಿ ಪುನಸ್ಕಾರಗಳಿಗೂ ಅವರು ಭಾಜನರಾಗಿದ್ದರು ಅವರ ನಿಧನಕ್ಕೆ ಹಲವಾರು ಗಣ್ಣರು ಕಂಬನಿ ಮಿಡಿದಿದ್ದಾರೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಸಮಾಜದ ಸ್ವಾಸ್ಕ್ಕಕ್ಕಾಗಿ ಕಾರ್ಯನಿರ್ವಹಿಸುವ ಮಾಧ್ಯಮ ಸ್ವಾತಂತ್ರ್ಯ ಕುರಿತಂತೆ ಜಗತ್ತಿನಾದ್ಯಂತ ಅರಿವು ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕೊರೊನಾ ವೈರಸ್ ಜಾಗತಿಕ ಪಿಡುಗಾಗಿ ಪರಿಣಮಿಸಿರುವ ಈ ಸಂಕಷ್ಟದಲ್ಲೂ ಸೋಂಕು ನಿಯಂತ್ರಣಕ್ಕಾಗಿ ಜಾಗೃತಿ ಮೂಡಿಸುವ ಮುಂಚೂಣೆ ಸ್ಥಾನದಲ್ಲಿ ಮಾಧ್ಯಮ ಪಾತ್ರನಿರ್ವಹಿಸುತ್ತಿದೆ